ಹಿಮಾಚಲ ಪ್ರದೇತ ಮಣಿಪುರ ಮತ್ತು ಮೇಘಾಲಯ ರಾಜ್ಲದ ತಲಾ ಒಂದು ಸ್ಥಾನಗಳಗೂ ಚುನಾವಣೆ ನಡೆಯುವುದು

ಅವರು ತಮ್ನ ರಾಜೀನಾಮೆ ಪತ್ರವನ್ನು ವಿಧಾನಸಭೆಯ ಸ್ವೀಕರ್ ಎನ್ ಪಿ ಪ್ರಜಾಪತಿ ಮತ್ತು ಮುಖ್ಯಮಂತ್ರಿ ಕಮಲನಾಥ್ ಅವರಿಗೆ ಕಳುಹಿಸಿದ್ದಾರೆ ಅವರು ತಮ್ಮ ರಾಜೀನಾಮೆ ಪತ್ರದಲ್ಲಿ ತಮ್ಮ ವಿಧಾನಸಭಾ ಕ್ಷೇತ್ರದ ಅಭಿವೃದ್ದಿಯನ್ನು ಕಡೆಗಣಿಸಿರುವುದರಿಂದ ನೊಂದು ರಾಜೀನಾಮೆ ನೀಡಿರುವುದಾಗಿ ಹೇಳದ್ದಾರೆ ಆದರೆ ಸ್ವೀಕರ್ ತಾವು ಯಾವುದೇ ರಾಜೀನಾಮೆ ಪತ್ರ ಸ್ವೀಕರಿಸಿಲ್ಲ ನನಗೆ ಯಾರೂ ನೇರವಾಗಿ ರಾಜೀನಾಮೆ ಪತ್ರ ಸಲ್ಲಿಸಿಲ್ಲ ಎಂದು ಹೇಳಿದ್ದಾರೆ ಯಾರಾದರೂ ರಾಜೀನಾಮೆ ಕೊಟ್ಟರೆ ಆನಂತರ ಅಗತ್ತ್ ಕ್ರಮ ಕೈಗೊಳ್ಳಲಾಗುವುದು ಎಂದು ಸ್ವೀಕರ್ ಹೇಳಿದ್ದಾರೆ ಮುಖ್ಯಮಂತ್ರಿ ಕಮಲನಾಥ್ ಅವರು ಕೂಡಾ ತಮಗೆ ಯಾವುದೇ ರಾಜೀನಾಮೆ ಪತ್ರ ಬಂದಿಲ್ಲ ಎಂದು ಹೇಳಿದ್ದಾರೆ ಈ ಮಧ್ಯೆ ನಾಪತ್ತೆಯಾಗಿರುವ ಮತ್ತೊಬ್ಲ ಕಾಂಗ್ರೆಸ್ ಶಾಸಕ ಬಿಸ್ನಾ ಹುಲಾಲ್ ಸಿಂಗ್ ಅವರ ಪುತ್ರ ತಮ್ಮ ತಂದೆ ಕಾಣೆಯಾಗಿರುವುದಾಗಿ ಭೂಪಾಲ್ನ ಟಿ ಟಿ ನಗರ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಿಸಿದ್ದಾರೆ ಕಾಂಗ್ರೆಸ್ನ ಹರ್ದೀಪ್ ಸಿಂಗ್ ದುಂಗ್ ಬಿಸ್ಸಾ ಹುಲಾಲ್ಸಿಂಗ್ ರಘುರಾಜ್ ಖಾನ್ತಾನ ಮತ್ತು ಪಕ್ಷೇತರ ಶಾಸಕ ಸುರೇಂದ್ರ ಸಿಂಗ್ ಷೇರಾ ಕಳೆದ ಮೂರು ದಿನಗಳಿಂದ ನಾಪತ್ತೆಯಾಗಿದ್ದಾರೆ ಮಧ್ಯ ಪ್ರದೇಶದಲ್ಲಿ ಮಂಗಳವಾರದಿಂದ ರಾಜಕೀಯ ಬಿಕ್ಕಟ್ಟು ಉದ್ಭವಿಸಿದೆ

ಆದರೆ ಈ ಹಣ ಹಿಂಪಡೆಯುವ ಮಿತಿ ಉನ್ನತ ಶಿಕ್ಷಣ ಮದುವೆ ಅಥವಾ ತುರ್ತು ಸಂದರ್ಭಗಳಿಗೆ ಅನ್ವಯವಾಗುವುದಿಲ್ಲ

ಯೆಸ್ ಬ್ಲಾಂಕ್ನ ಗ್ರಾಹಕರ ಹಿತ ಕಾಯಲಾಗುವುದು ಯಾವುದೇ ಕಾರಣಕ್ಕೂ ಅವರು ಆತಂಕಕ್ಕೆ ಒಳಗಾಗಬೇಕಿಲ್ಲ ಎಂದು ಆರ್ಬಿಐ ಭರವಸೆ ನೀಡಿದೆ

ಕೊರೊನಾ ಸೋಂಕು ವ್ಯಾಪಿಸುತ್ತಿರುವ ಹಿನ್ನೆಲೆಯಲ್ಲಿ ಈ ಕ್ರಮ ಕೈಗೊಳ್ಳಲಾಗಿದೆ ಮಾಧ್ಯಮಗಳೊಂದಿಗೆ ಮಾತನಾಡಿದ ವಿದೇತಾಂಗ ವ್ಯವಹಾರಗಳ ಸಚಿವಾಲಯಗಳ ವಕ್ತಾರ ರವೀಶ್ ಕುಮಾರ್ ಇರಾನ್ನಲ್ಲಿ ಯಾವುದೇ ಭಾರತೀಯರು ಕೊರೊನಾ ಸೋಂಕಿಗೆ ಒಳಗಾಗಿಲ್ಲ ಎಂದರು

ಎಲ್ಲಾ ಕಚೇರಿಗಳು ಆಯಾ ದೇಶದಲ್ಲಿರುವ ಮೀನುಗಾರರು ಸೇರಿದಂತೆ ಭಾರತೀಯರ ಜೊತೆ ನಿಕಟ ಸಂಪರ್ಕದಲ್ಲಿದ್ದು ಅವರುಗಳ ಮಾಹಿತಿಯನ್ನು ಪಡೆಯುತ್ತಿದೆ ಎಂದು ಅವರು ಹೇಳಿದ್ದಾರೆ ನಾಗಾಲ್ಲಾಂಡ್ನಲ್ಲಿ ಶಾಸಕ ಬೋನ್ಸಾ ತಿರೋಂಗ್ ಅಭೋ ಮೇಲಿನ ದಾಳಿ ಮತ್ತು ಕೊಲೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ರಾಷ್ಲೀಯ ತನಿಖಾ ದಳ ಎನ್ಐಎ ಅಧಿಕಾರಿಗಳು ತಲೆಮರೆಸಿಕೊಂಡಿರುವ ಎನ್ಎಸ್ಸಿಎನ್ಐಎಂನ ಇಬ್ಲರು ಸದಸ್ನರ ನಿವಾಸಿಗಳ ಪರಿಶೀಲನೆ ನಡೆಸಿದರು

ಅವರು ಜಗತ್ತಿನ ನಾನಾ ರಾಷ್ಸಗಳ ವಾಣಿಜ್ಞ ಪ್ರತಿನಿಧಿಗಳನ್ನು ಉದ್ದೇಶಿಸಿ ಮಾತನಾಡುವರು

ಯಡಿಯೂರಪ್ಪ ವಿಧಾನಸಭೆಯಲ್ಲಿ ನಿನ್ನೆ ಮಂಡಿಸಿದ್ದಾರೆ

ಪ್ರಸ್ತುತ ಆತನನ್ನು ಸೌತ್ಮೆಸ್ಟ್ ಲಂಡನ್ನ ವಾಂಡ್ವರ್ತ್ ಕಾರಾಗ್ಯಪದಲ್ಲಿ ಇಡಲಾಗಿದೆ

ಕೊರೋನಾ ವ್ನೆರಸ್ ಸೋಂಕು ಹಿನ್ನೆಲೆಯಲ್ಲಿ ಈ ತಿಂಗಳಾಂತ್ವದಲ್ಲಿ ನಡೆಸಲು ಉದ್ದೇಶಿಸಿದ್ದ ಭಾರತ ಐರೋಪ್ಟ ಒಕ್ಕೂಟದ ಶೃಂಗಸಭೆಯನ್ನು ಮರುನಿಗದಿ ಮಾಡಲಾಗುವುದು ನವದೆಹಲಿಯಲ್ಲಿ ನಿನ್ನೆ ಮಾಧ್ಯಮಗಳಿಗೆ ಈ ವಿಷಯ ತಿಳಿಸಿದ ವಿದೇಶಾಂಗ ವ್ಯವಹಾರಗಳ ಸಚಿವಾಲಯದ ವಕ್ತಾರ ರವೀಶ್ ಕುಮಾರ್ ಆರೋಗ್ವಾಧಿಕಾರಿಗಳ ಸಲಹೆ ಹಿನ್ನೆಲೆಯಲ್ಲಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಬ್ರುಸೆಲ್ಲ್ ಭೇಟಿಯನ್ನು ಮರುನಿಗದಿ ಮಾಡಲು ಭಾರತ ಮತ್ತು ಐರೋಪ್ಟ ಒಕ್ಕೂಟ ನಿರ್ಧರಿಸಿವೆ ಎಂದರು ಬಾಂಗ್ಲಾದೇಶದ ಪ್ರಧಾನಿ ಷೇಕ್ ಹಸೀನಾ ಅವರು ಬಂಗಬಂಧು ಷೇಕ್ ಮುಜಿಬುರ್ ರೆಹಮಾನ್ ಅವರ ಶತಮಾನೋತ್ಸವ ಆಚರಣೆಯಲ್ಲಿ ಭಾಗವಹಿಸಲು ಶ್ರಧಾನಮಂತ್ರಿ ನರೇಂದ್ರ ಮೋದಿ ಅವರಿಗೆ ಆಹ್ವಾನ ನೀಡಿದ್ದು ಅವರ ಆಹ್ವಾನವನ್ನು ಪ್ರಧಾನಿಯವರು ಒಪ್ಪಿದ್ದಾರೆ

ಡಬಲ್ಸ್ನಲ್ಲಿ ಭಾರತ ತಂಡ ಹಿರಿಯ ಅನುಭವಿ ಆಟಗಾರ ಲಿಯಾಂಡರ್ ಪೇಸ್ ಮತ್ತು ರೋಹನ್ ಬೊಪಣ್ಣ ಜೋಡಿ ಕ್ರೋವೇಷಿಯಾದ ಮೇಟ್ಪಾವಿಕ್ ಮತ್ತು ಫ್ರಾಂಕೋ ಸುಖ್ಗೋರ್ ಜೋಡಿ ಎದುರು ಸೆಣಸಲಿದೆ ಏಷ್ಯಾ ಒಸಾನಿಯಾ ಗುಂಪು ಅರ್ಹತಾ ಸುತ್ತಿನಲ್ಲಿ ಪಾಕಿಸ್ತಾನ ಸೋತ ನಂತರ ಭಾರತ ನವೆಂಬರ್ನಲ್ಲಿ ನಡೆಯಲಿರುವ ಡೆಎೀಸ್ಕಪ್ ಫೈನಲ್ಸ್ನಲ್ಲಿ ಭಾಗವಹಿಸುವ ಅರ್ಹತೆ ಗಿಟ್ಟಸಲು ಕ್ರೋವೇಷಿಯಾ ಎದುರು ಸೆಣಸುತ್ತಿದೆ ವಿಕ್ಷ ಚಾಂಪಿಯನ್ ಖ್ಲಾತ ಬ್ಲಾಂಡ್ಸಿಟನ್ ತಾರೆ ಪಿ

ಭಾರತದ ಫುಟ್ಗಾಲ್ ತಂಡದ ಮಾಜಿ ನಾಯಕ ಬ್ಲೆಚುಂಗ್ ಭುಟಿಯಾ ಅವರಿಗೆ ಜೀವಮಾನ ಸಾಧಕ ಪ್ರಶಸ್ತಿ ಮತ್ತು ಹಾಕಿ ದಂತಕತೆ ಹಾಗೂ ಮೂರು ಬಾರಿ ಒಲಂಪಿಕ್ ಚಿನ್ನದ ಪದಕ ವಿಜೇತ ಬಲ್ಬೀರ್ ಸಿಂಗ್ ಅವರಿಗೆ ಶತಮಾನದ ಐಕಾನ್ ಪ್ರಶಸ್ತಿ ನೀಡಲಾಯಿತು